ಜಮ್ಮು ಕಾಶ್ಮೀರದಲ್ಲಿ ಪುಲ್ಲಾಮಾ ಜಿಲ್ಲೆಯ ಅವಂತಿಪುರದಲ್ಲಿ ಭದ್ರತಾ ಸಿಬ್ಬಂದಿ ಮತ್ತು ಭಯೋತ್ಸಾದಕರ

ಅವರು ದಸರಾ ಸಂದರ್ಭವಾಗಿ ಶಸ್ತ್ರಾಸ್ತ್ರ ಪೂಜೆ ನಡೆಸುವರಲ್ಲದೆ ಜೆಟ್ ಹೋರಾಟ ವಿಮಾನದಲ್ಲಿ ಸಂಚಾರ ನಡೆಸಲಿದ್ದಾರೆ ನಿನ್ನೆ ಪ್ಯಾರಿಸ್ಗೆ ಆಗಮಿಸಿದ ನಂತರ ಟ್ಲೀಟ್ ಮಾಡಿರುವ ಸಿಂಗ್ ಅವರು ಫ್ರಾನ್ಸ್ ಭಾರತದ ಮಹತ್ವದ ಪಾಲುದಾರ ದೇಶವಾಗಿದ್ಲು ಇದು ಸಾಮಾನ್ಯ ಸಂಬಂಧಗಳಿಗಿಂತ ವೈಶಿಷ್ಟ ಪೂರ್ಣವಾದ ಬಾಂಧವ್ಯವನ್ನು ಹೊಂದಿದೆ ಎಂದು ಹೇಳಿದ್ದಾರೆ

ಫ್ರಾನ್ಸ್ ರಾಜಧಾನಿಯ ಎಲಿಸಿ ಅರಮನೆಯಲ್ಲಿ ಅಧ್ಯಕ್ಷ ಮ್ಯಾಕ್ರಾನ್ ಅವರೊಂದಿಗೆ ಮಾತುಕತೆ ನಡೆಸಿದ ಬಳಿಕ ಸಿಂಗ್ ಅವರು ವಾಯವ್ಯ ಭಾಗದ ಬಾರ್ಡಿಯೂಕ್ಸ್ನ ಉಪನಗರ ಮೆರಿಗ್ವಾಕ್ಗೆ ಪ್ರಯಾಣಿಸುವರು ಅಲ್ಲಿ ಅವರು ಭಾರತೀಯ ವಾಯುಪಡೆಗೆ ಮೊದಲ ರಫೇಲ್ ಯುದ್ದ ವಿಮಾನವನ್ನು ಸೇರಿಸುವ ಅಧಿಕೃತ ಹಸ್ತಾಂತರ ಸಮಾರಂಭದಲ್ಲಿ ಪಾಲ್ಗೊಳ್ಳುವರು ಭಾರತೀಯ ವಾಯುಪಡೆಯ ಸಂಸ್ಥಾಪನಾ ದಿನ ಹಾಗೂ ವಿಜಯದಶಮಿಯ ಸಂದರ್ಭದಲ್ಲಿ ಈ ಸಮಾರಂಭ ಏರ್ಪಾಡಾಗಿದೆ

ಪಾಕಿಸ್ತಾನ ಜಮ್ಮು ಕಾಶ್ಮೀರ ಪ್ರದೇಶದಲ್ಲಿ ತನ್ನ ರಾಜಕೀಯ ಲಾಭಕ್ಕಾಗಿ ಮಹಿಳಾ ಹಕ್ಕುಗಳನ್ನು ಅಸ್ತವನ್ನಾಗಿ ಬಳಕೆ ಮಾಡಿಕೊಳ್ಳುತ್ತಿರುವ ಬಗ್ಗೆ ಭಾರತ ಗಂಭೀರ ಆರೋಪ ಮಾಡಿದೆ

ವಿಶ್ವಸಂಸ್ಣೆಯಲ್ಲಿ ಇಸ್ಲಾಮಾಬಾದ್ನ ನಿರ್ಗಮಿತ ರಾಯಬಾರಿ ಮಾಲೀಚ್ಲೋದಿ ಅವರ ಹೇಳಿಕೆ ಪ್ರಸ್ತಾಪಿಸಿ ವಿಶ್ವಸಂಸ್ದೆಯ ಮಹಿಳಾ ಅಧ್ಯಕ್ಷೆ ವಿಜಯಲಕ್ಷ್ಮಿ ಪಂಡಿತ್ ಸೇರಿದಂತೆ ಹಲವು ಮಹಿಳೆಯರ ಸಾಧನೆಯನ್ನು ಪೌಲೋಮಿ ತ್ರಿಪಾಠಿ ಉಲ್ಲೇಖಿಸಿದರು ಉತ್ತರ ಪ್ರದೇಶದ ತನ್ಕುಯಿರಾಜ್ ಕ್ಷೇತ್ರದ ಶಾಸಕ ಅಜಯ್ ಕುಮಾರ್ ಲಾಲು ಅವರನ್ನು ಕಾಂಗ್ರೆಸ್ ರಾಜ್ಯ ಫಟಕದ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿದ್ದು ಈ ಮೊದಲು ರಾಜ್ಬಬ್ಲರ್ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿದ್ದರು

ಉತ್ತರ ಪ್ರದೇಶ್ ಕಾಂಗ್ರೆಸ್ ಸಮಿತಿಯನ್ನು ಪುನರ್ ರಚಿಸಲಾಗಿದೆ

ಶಿಕ್ಷಣ ಸಂಸ್ಥೆಗಳಲ್ಲಿ ಕಾರ್ಖಾನೆಗಳಲ್ಲಿ ಮತ್ತು ವಾಣಿಜ್ಯ ಸಂಕೀರ್ಣದ ಸುತ್ತಮುತ್ತಲೂ ಸಸಿಗಳನ್ನು ನೆದುವ ಮೂಲಕ ಪರಿಸರ ಸಂರಕ್ಷಣೆಗೆ ಒತ್ತು ನೀಡಬೇಕು ಎಂದು ಪರಿಸರ ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಖಾತೆ ಸಚಿವ ಪ್ರಕಾಶ್ ಜಾವಡೇಕರ್ ಹೇಳಿದ್ದಾರೆ ಅವರು ಜೈಪುರದಲ್ಲಿಂದು ಮಾಳವಿಯ ತಾಂತ್ರಿಕ ಶಿಕ್ಷಣ ಸಂಸ್ದೆಯಲ್ಲಿ ಸಸಿ ನೆಡುವ ಮೂಲಕ ಪರಿಸರ ಸಂರಕ್ಷಣಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಈ ಸಲಹೆಯನ್ನು ನೀಡಿದರು

ಅಮೃತ್ಸರದ ಮನವಾಲಾದಲ್ಲಿ ಇಂಡಿಯನ್ ಇನಸ್ವಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಐಐಎಂ ಆವರಣ ಕೇಂದ್ರ ಮಾನವ ಸಂಪನ್ಮೂಲ ಅಭಿವೃದ್ದಿ ಸಚಿವ ರಮೇಶ್ ಪೋಖ್ರಿಯಾಲ್ ನಿಶಾಂಕ್ ಅಡಿಗಲ್ಲು ಹಾಕಿದರು

ರಾಜ್ಯಪಾಲ ಸತ್ಯಪಾಲ್ ಮಲಿಕ್ ಅಧ್ಯಕ್ಷತೆಯಲ್ಲಿ ಶ್ರೀನಗರದಲ್ಲಿ ನಿನ್ನೆ ನಡೆದ ಭದ್ರತಾ ಪರಾಮರ್ಶೆ ಸಭೆಯಲ್ಲಿ ಈ ನಿರ್ಧಾರ ಕ್ಷೆಗೊಳ್ಳಲಾಗಿದೆ

ಜಮ್ಮು ಕಾಶ್ಮೀರದ ಪುಲ್ಲಾಮಾ ಜಿಲ್ಲೆಯ ಆವಂತಿಪುರ ಪ್ರದೇಶದಲ್ಲಿ ಭಯೋತ್ಲಾದಕರು ನಡೆಸಿದ ಗುಂಡಿನ ಚಕಮಕಿಯಲ್ಲಿ ಓರ್ವ ಭಯೋತ್ಪಾದಕನನ್ನು ಹತ್ಯೆ ಮಾಡಲಾಗಿದೆ ಆವಂತಿಪುರದಲ್ಲಿ ನಿನ್ನೆ ರಾತ್ರಿಯಿಂದ ನಡೆಸಿದ ಶೋಧಕಾರ್ಯದಲ್ಲಿ ಭದ್ರತಾಪಡೆ ನಡೆಸಿದ ದಾಳಿಯಲ್ಲಿ ಓರ್ವ ಭಯೋತ್ಸಾದಕನನ್ನು ಹತ್ನೆ ಮಾಡಿದ್ದು ಅಪಾರ ಪ್ರಮಾಣದ ಶಸ್ತಾಸ್ತ್ರಗಳನ್ನು ವಶಪದಿಸಿಕೊಳ್ಳಲಾಗಿದೆ ಎಂದು ಭದ್ರತಾ ಪಡೆಯ ಅಧಿಕಾರಿಗಳು ತಿಳಿಸಿದ್ದಾರೆ ಅರುಣಾಚಲ ಪ್ರದೇಶದ ಶಾಸಕ ತಿರಾಂಗ್ ಅಬೊ ಅವರ ಹತ್ಯೆಗೆ ಸಂಬಂಧಿಸಿದಂತೆ ಎನ್ಎಸ್ಸಿಎನ್ ಐಎಂ ಗುಂಪಿನ ಉಗ್ರನೊಬ್ಬನನ್ನು ರಾಷ್ಟೀಯ ತೆನಿಖಾ ಸಂಸ್ಡೆ ಎನ್ಐಎ ಬಂಧಿಸಿದೆ

ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎನ್ಐಎ ಈ ಮುಂಚೆ ಐವರನ್ನು ಬಂಧಿಸಿತ್ತು

ಫಜಿಯಾಬಾದ್ನಲ್ಲಿರುವ ವಾಯುಪಡೆಯ ಕೇಂದ್ರ ಕಚೇರಿಯಲ್ಲಿ ವಿಶೇಷ ಕಾರ್ಯಕ್ರಮ ಆಯೋಜಿಸಲಾಗಿತ್ತು

ಮಿಗ್ ವಿಮಾನದ ಹಾರಾಟದಲ್ಲಿ ಕಮಾಂಡರ್ ಅಭಿನಂದನ್ ವರ್ಧಮಾನ ಅವರು ಪಾಲ್ಗೊಂಡಿದ್ದು ವಿಶೇಷವಾಗಿತ್ತು ವಾಯುಪಡೆಯ ವರಿಷ್ಣ ರಾಕೇಶ್ ಕುಮಾರ್ ಸಿಂಗ್ ಬೌದೂರಿಯ ನಂತರ ಮಾತನಾದಿ ಭಾರತೀಯ ವಾಯುಪಡೆಗೆ ವಿಶೇಷ ಸ್ವಾನಮಾನವಿದೆ ದೇಶದ ರಕ್ಷಣೆಗೆ ಭಾರತೀಯ ವಾಯುಪದೆ ಯಾವುದೇ ತ್ಯಾಗಕ್ಕೂ ಸಿದ್ದ ಎಂದು ಹೇಳಿದರು

ಭಾರತೀಯ ವಾಯುಪಡೆಯ ಸಂಸ್ಥಪನಾ ದಿನಾಚರಣೆ ಅಂಗವಾಗಿ ರಾಷ್ಟಪತಿ ಉಪರಾಷ್ಟಪತಿ ಹಾಗೂ ಪ್ರಧಾನಮಂತ್ರಿ ಅವರು ವಾಯುಪಡೆಯ ಸಿಬ್ಬಂದಿಯನ್ನು ಅಭಿನಂದಿಸಿದ್ದಾರೆ ವಾಯುಪಡೆಯ ಸಂಸ್ಲಾಪನಾ ದಿನಾಚರಣೆ ಅಂಗವಾಗಿ ನವದೆಹಲಿಯಲ್ಲಿರುವ ಯುದ್ದ ಸ್ಮಾರಕಕ್ಕೆ ರಕ್ಷಣಾ ಪಡೆಯ ಮೂರು ದಳದ ಮುಖ್ಯಸ್ಥಳದ ಏರ್ ಚೀಫ್ ಮಾರ್ಷಲ್ ಆರ್ಕೆಎಸ್ ಬೌದೂರಿಯ ಭೂಸೇನಾ ಮುಖ್ಯಸ್ಥ ಬಿಪಿನ್ ರಾವತ್ ನೌಕಾಪಡೆಯ ವರಿಷ್ಣ ಅಡ್ಮಿರಲ್ ಕರಮ್ಬೀರ್ ಸಿಂಗ್ ಅವರು ಗೌರವ ನಮನ ಸಲ್ಲಿಸಿದರು ದೇಶಾದ್ಯಂತ ಇಂದು ದಸರಾದ ಕೊನೆಯ ದಿನವಾದ ವಿಜಯದಶಮಿಯನ್ನು ಆಚರಿಸಲಾಗುತ್ತಿದೆ

ದಸರಾ ಹಬ್ಬದ ಸಂದರ್ಭದಲ್ಲಿ ರಾಷ್ಟ್ರಪತಿ ರಾಮನಾಥ್ ಕೋವಿಂದ ಉಪರಾಷ್ಟಪತಿ ಎಂ ವೆಂಕಯ್ಯ ನಾಯ್ದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ದೇಶದ ಜನತೆಗೆ ಈ ಸಂದರ್ಭದಲ್ಲಿ ಶುಭ ಕೋರಿದ್ದಾರೆ ನಾಡಹಬ್ಬ ಮೈಸೂರು ದಸರಾದ ಪ್ರಮುಖ ಆಕರ್ಷಣೆಯಾದ ಜಂಬೂ ಸವಾರಿಗೆ ಕ್ಷಣಗಣನೆ ಆರಂಭವಾಗಿದೆ ಅರಮನೆಯ ಬಲರಾಮ ದ್ವಾರದಲ್ಲಿ ಮುಖ್ಯಮಂತ್ರಿ ಬಿ ಎಸ್

ಮೆರವಣಿಗೆಯಲ್ಲಿ ಆಕರ್ಷಕ ಸ್ತಬ್ದಚಿತ್ರಗಳು ವಿವಿಧ ಕಲಾತಂಡಗಳ ಪ್ರದರ್ಶನ ಕಾಣಬಹುದಾಗಿದೆ ಜಂಬೂ ಸವಾರಿ ವೀಕ್ಷಣೆಗೆ ದೇಶ ವಿದೇಶಗಳ ಅಸಂಖ್ಯಾತ ಜನ ಈಗ ಮೈಸೂರಿನಲ್ಲಿ ಸೇರಿದ್ದಾರೆ